ಪ್ರಸಕ್ತ ಸಾಲಿನ ಆಕಾಶವಾಣಿ ರಾಷ್ಟೀಯ ಮಟ್ಟದ ಸಂಗೀತ ಸ್ಪರ್ಧೆಯ ಫಲಿತಾಂಶ ಪ್ರಕಟ ವಾರ್ತೆಗಳ ವಿವರ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಆಹಾರಧಾನ್ಯ ದಾಖಲೆ ಪ್ರಮಾಣದಲ್ಲಿ ಉತ್ಪಾದನೆಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ರೈತರೇ ತಮ್ಮ ಬೆಳೆಗಳ ದರವನ್ನು ನಿಗದಿ ಮಾಡುವ ಕಾಲವೂ ಬರಲಿದ್ದು

ರಾಜ್ಞದ ಮೂರು ಲೋಕಸಭೆ ಹಾಗೂ ಎರಡು ವಿಧಾನಸಭಾ ಉಪ ಚುನಾವಣೆಯ ಅಭ್ವರ್ಥಿಗಳ ಪರವಾಗಿ ವಿವಿಧ ಪಕ್ಷಗಳ ನಾಯಕರ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ಮಂಡ್ಕ ಲೋಕಸಭಾ ಉಪಚುನಾವಣೆಯ ಹಿನ್ನೆಲೆ ಮಳವಳ್ಳ ಪಟ್ಟಣದಲ್ಲಿ ನಿನ್ನೆ ಆಯೋಜಿಸಲಾದ ಕಾಂಗ್ರೆಸ್ ಜೆಡಿಎಸ್ ಜಂಟ ಸಮಾವೇಶ ಹಾಗೂ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಂಡ್ಕ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದ್ದು

ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ನಿನ್ನೆ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಕೂರಪ್ಪ ಬಿಜೆಪಿ ಹಣ ಮತ್ತು ಜಾತಿಬಲ ಹೆಸರಿನಲ್ಲಿ ಮತ ಪಡೆಯುವ ಪಕ್ಷವಲ್ಲ ಹೀಗಾಗಿ ತಮ್ಮ ಪಕ್ಷದ ಅಭ್ವರ್ಥಿಗೆ ನಿರೀಕ್ಷೆಗೂ ಮೀರಿದ ಮತಗಳನ್ನು ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು ರಾಜ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೀರಾವರಿ ಯೋಜನೆಗೆ ಹೆಚ್ಚನ ಆದ್ದತೆ ನೀಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿನ್ನೆ

ರಾಮನಗರ ವಿಧಾನಸಭಾ ಉಪ ಚುನಾವಣೆ ಹಿನ್ನೆಲೆ

ಮಹೇಶ್ ಅವರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಅವರ ಪರವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ನಿನ್ನೆ ಬಹಿರಂಗ ಪ್ರಚಾರ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಭಾನುವಾರ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ದೇಶದ ಜನರೊಂದಿಗೆ ಹಂಚಿಕೊಳ್ಳಲಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಆಕಾಶವಾಣಿ ಧಾರವಾಡ ಕೇಂದ್ರದ ತೇಜಸ್ವಿನಿ

ವೆರ್ಣೇಕರ್ ಶಾಸ್ತೀಯ ಗಾಯನದಲ್ಲಿ ಪ್ರಥಮ ಬೆಂಗಳೂರು ಆಕಾಶವಾಣಿಯ ನಂದ ಕಿಶೋರ ಮುತಾಲಿಕ ದೇಸಾಯಿ ಹಾರ್ಮೋನಿಯಂನಲ್ಲಿ ವಿಶೇಷ ಬಹುಮಾನ ಷಡ್ಡ ಗೋಡಖಿಂಡಿ ಕೊಳಲು ವಾದನದಲ್ಲಿ ಪ್ರಥಮ ಭಜನದಲ್ಲಿ ಅನಘಾ ಕಲಬಾಗ ದ್ವಿತೀಯ ಶಾಸ್ತೀಯ ಗಾಯನದಲ್ಲಿ ಯೋಗಾ ಅದ್ವೈತ್ ವೆತುರಿ ದ್ವಿತೀಯ ಲಘು ಶಾಸ್ತೀಯ ಸಂಗೀತದಲ್ಲಿ ಸಿ ಮೃದುಲಾ ದ್ವಿತೀಯ ಬಾನ್ಸುರಿಯಲ್ಲಿ ಕಾರ್ತಿಕ

ಭಾರಧ್ವಾಜ್ ದ್ವಿತೀಯ ನಾಗಸ್ವರಂದಲ್ಲಿ ಎಸ್

ಶಿವಕುಮಾರ ದ್ವಿತೀಯ ಬಹುಮಾನ ಪಡೆದರೆ ಮೈಸೂರು ಆಕಾಶವಾಣಿ ಕೇಂದ್ರದ ಬಿ ಆರ್ ಆಲಾಪ ಭಕ್ತಿ ಗೀತೆಗಳ ಸ್ಪರ್ಧೆಯಲ್ಲಿ ದ್ವಿತೀಯ ಬಾನ್ದರಿಯಲ್ಲಿ ಸಿ ಎಸ್ ಕೇಶವಚಂದ್ರ ಪ್ರಥಮ ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ ಮಂಗಳೂರು ಆಕಾಶವಾಣಿಯ ಸುನಾದ ಕೃಷ್ಣ ಮೃದಂಗದಲ್ಲಿ ದ್ವಿತೀಯ ಹಾಗೂ ಸುಮುಖಾ ಕಾರಂತ ಖಂಜಿರಾದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಅಮೇರಿಕಾದಲ್ಲಿ ನೆಲಸಿರುವ ಕನ್ನಡಿಗರ ಕೂಟ ವಿದ್ಕಾರ್ಥಿಗಳಿಗೆ ನೆರವಾಗುವ ನಿಟ್ಟನಲ್ಲಿ ಕೊಡಗಿನ ಗ್ರಾಮೀಣ ಪ್ರದೇಶದಲ್ಲಿ ಸುಸಜ್ಜತ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇಶ್ ಹೇಳಿದ್ದಾರೆ

ಈಗ ಚುಟುಕು ಸುದ್ದಿ ಗದಗ್ ಜಿಲ್ಲಾ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶಿವಲಿಂಗಪ್ಪ ಪಿ ಬಳಿಗಾರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗದಗ್ ಜೆಲ್ಲಾ ಪಂಚಾಯತ್ ಅಧ್ಯಕ್ಷ ವಾಸಣ್ಣ ಕುರಡಗಿ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಗದಗ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತ ಪಿ

ಮೇಘಣ್ಣವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು

ದೇವದಾಸ್ ಕಾರ್ಯಕ್ರಮ ಉದ್ರಾಟಸುವರು ಮೊಲೀಸ್ ಇಲಾಖೆ ಹಾಗೂ ಕಾಕಿ ಜನಸೇವಾ ಸಂಸ್ಥೆ ಸಹಯೋಗದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಎಚ್ಚರ ಕಿರುಚಿತ್ರ ಬಿಡುಗಡೆ ಕಾರ್ಯಕ್ರಮ ನಾಳೆ ಸಂಜೆ ರಾಣೇಬೆನ್ನೂರು ನಗರದ ಬಳ್ಳಾರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ